ಕಾಲ ಕೊರೋನಾ ಸೋಂಕು ವಿರುದ್ದದ ಹೋರಾಟ ಅತ್ಯಂತ ಗಂಭೀರ ಸಚಿವ ಡಾ ಹರ್ಷವರ್ಧನ್ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ನರಿ ಅವರಿಂದ ಇಂದು ಲಡಾಖ್ನ ಕಾರ್ಗಿಲ್ ಜಿಲ್ಲೆ ಝೋಜಿಲಾದಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಚಾಲನೆ

ಇದು ಭಾರತ ಮತ್ತು ಎಫ್ ಎಒ ಸಂಸ್ಡೆಯ ನಡುವಿನ ಸುದೀರ್ಘ ಸಂಬಂಧದ ಪ್ರತೀಕವಾಗಿದೆ

ಕೇಂದ್ರ ಸರ್ಕಾರ ಕೃಷಿ ಮತ್ತು ಪೌಷ್ಪಿಕತೆಗೆ ಹೆಚ್ಚಿನ ಆದ್ನತೆ ನೀಡಿದ್ದು ಹಸಿವು ಅಪೌಷ್ಪಿಕತೆ ಮತ್ತು ಪೌಷ್ಟಿಕಾಂಶ ಕೊರತೆ ಸಂಪೂರ್ಣ ನಿವಾರಿಸುವ ದ್ವಧಸಂಕಲ್ಲ ಮಾಡಿದೆ ಕೇಂದ್ರ ಕೃಷಿ ಸಚಿವರು ಹಣಕಾಸು ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವ್ವದ್ದಿ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಹರ್ಷವರ್ಧನ್ ನಿನ್ನೆ ಪರಾಮರ್ಶೆ ನಡೆಸಿದರು

ಹಬ್ಬದ ಋತುಮಾನ ಹಾಗೂ ಚಳಿಗಾಲ ಇರುವ ಕಾರಣ ಮುಂದಿನ ಎರಡೂವರೆ ತಿಂಗಳ ಕಾಲ ಸೋಂಕು ವಿರುದ್ದದ ಹೋರಾಟ ಅತ್ಯಂತ ಗಂಭೀರವಾಗಿರಲಿದೆ ಹಾಗಾಗಿ ನಾಗರಿಕರು ಎಲ್ಲಾ ರೀತಿಯ ಅಗತ್ನ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಡಾ

ಇದು ಲಡಾಖ್ ಪ್ರಾಂತ್ಯದ ಸಮಗ್ರ ಅಭಿವೃದ್ದಿ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದ್ದು ಅಭಿವೃದ್ದಿಯ ಭರವಸೆ ಮೂಡಿದೆ ಎಂದು ಲಡಾಖ್ ಸ್ವಾಯತ್ತ ಅಭಿವೃದ್ದಿ ಮಂಡಳಿ ಸಿಇಸಿ ಫಿರೋಜ್ ಆಹ್ಮದ್ ಖಾನ್ ಹೇಳಿದ್ದಾರೆ

ಇದು ಲಡಾಖ್ನ ವಿಶೇಷವಾಗಿ ಕಾರ್ಗಿಲ್ ಕಣಿವೆಗೆ ಸರ್ವಋತು ಸಂಪರ್ಕವನ್ನು ಕಲ್ಸಿಸಲಿದೆ ಆ ಕನಸು ಸಾಕಾರ ನಿಟ್ಟಿನಲ್ಲಿ ಇಂದು ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ

ಶಿಕ್ಷಣ ವ್ಯವಸ್ಥೆಯಲ್ಲಿ ಗಮನಾರ್ಹ ಸುಧಾರಣೆ ತರುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸುತ್ತಿದ್ದು ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಶಿಕ್ಷಣ ವ್ಯವಸ್ತೆಯಲ್ಲಿ ಬದಲಾವಣೆ ತರುವ ಉದ್ದೇಶವನ್ನು ಹೊಂದಲಾಗಿದೆ

ಸಂಪುಟ ಸಭೆಯ ನಂತರ ಅವರು ವಿಶ್ವಬ್ಯಾಂಕ್ನ ಸ್ಟಾರ್ಸ್ ಯೋಜನೆಯನ್ನು ಕೇಂದ್ರ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಹಯೋಗದದಿ ಜಾರಿಗೆ ತರಲಾಗುತ್ತಿದೆ ಹಿಮಾಚಲ ಪ್ರದೇಶ ರಾಜಸ್ತಾನ ಮಹಾರಾಷ್ಟ್ ಮಧ್ಯಪ್ರದೇಶ ಕೇರಳ ಮತ್ತು ಒಡಿಶಾದಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ ಇದು ಶಿಕ್ಷಣ ಕ್ಷೇತ್ರದ ಸುಧಾರಣೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದ್ದು ನೂತನ ರಾಷ್ಟೀಯ ಶಿಕ್ಷಣ ನೀತಿಯ ಅನುಷ್ಠಾನದ ಅರಂಭಕ್ಕೆ ಮುನ್ನುದಿ ಬರೆಯಲಿದೆ ಎಂದು ಹೇಳಿದರು

ಫ್ರಾನ್ಸ್ಗೆ ಸಹ ಅಧ್ಯಕ್ಷೀಯ ಸ್ಥಾನ ದೊರೆತಿದೆ

ಈ ವೇಳೆ ಮಾತನಾಡಿದ ಕೇಂದ್ರ ಇಂಧನ ಸಚಿವ ಆರ್

ಸಿಂಗ್ ಹವಾಮಾನ ವೈಪರೀತ್ಯ ಎದುರಿಸಲು ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಂದಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು

ಸಾರ್ವಜನಿಕ ಸ್ದಳಗಳಲ್ಲಿ ಮಳಿಗೆ ತೆರೆಯಲು ಅಗತ್ಯ ಅನುಮತಿ ಪಡೆಯತಕ್ಕದ್ದು ಪಟಾಕಿ ಖರೀದಿಯ ವೇಳೆ ಜನದಟ್ಟಣೆ ಆಗದಂತೆ ನೋಡಿಕೊಳ್ಳಬೇಕು ಎಂಬುದು ಸೇರಿದಂತೆ ಹಲವು ಅಂಶಗಳನ್ನು ಸೂಚಿಸಲಾಗಿದೆ ಈ ಮಧ್ಯೆ ಕೇಂದ್ರದ ಮಾರ್ಗಸೂಚಿ ಅನ್ವಯ ಕರ್ನಾಟಕದಲ್ಲಿ ಚಲನಚಿತ್ರಗಳ ಪ್ರದರ್ಶನಕ್ಕಾಗಿ ಮಾದರಿ ಕಾರ್ಯನಿರ್ವಹಣಾ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಬಿದುಗಡೆ ಮಾಡಿದೆ ಅದರಲ್ಲಿ ಸೋಂಕು ತಡೆಗೆ ಕೈಗೊಳ್ಳಬೇಕಾದ ಸಾರ್ವಜನಿಕ ಆರೋಗ್ರ ಕ್ರಮಗಳನ್ನು ಸೂಚಿಸಲಾಗಿದೆ ಚಲನಚಿತ್ರ ವೀಕ್ಷಕರು ಚಿತ್ರಮಂದಿರ ಮತ್ತು ಮಲ್ವಿಪ್ಲೆಕ್ಸ್ ಸಿಬ್ಬಂದಿ ಮಾಸ್ಕ್ ಧರಿಸುವುದು ಅಂತರ ಕಾಯ್ದುಕೊಳ್ಳುವುದು ಮಾತ್ರವಲ್ಲದೆ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಹೇಗಿರಬೇಕು ಆಸನ ವ್ಯವಸ್ಥೆ ಯಾವ ರೀತಿ ಇರಬೇಕು ದೈಹಿಕ ಅಂತರದ ಸೂತ್ರಗಳು ಪ್ರದರ್ಶನದ ಸಮಯದಲ್ಲಿ ಅಂತರ ಕಾಯ್ದುಕೊಳ್ಳುವುದು ಮತ್ತಿತರ ಅಂಶಗಳನ್ನು ಸೂಚಿಸಲಾಗಿದೆ ಸಿನಿಮಾ ಮಂದಿರ ಮಲ್ವಿಪ್ಲೆಕ್ಸ್ಗಳಲ್ಲಿ ಇಂದಿನಿಂದ ಚಲನಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿದೆ

ಹಬ್ಬದ ಋತುಮಾನದಲ್ಲಿ ರೈಲುಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗಾಗಿ ರೈಲ್ವೆ ಭದ್ರತಾ ಪಡೆ ಮಾರ್ಗಸೂಚಿಗಳನ್ನು ಬಿದುಗಡೆ ಮಾದಿದೆ ಅದರಲ್ಲಿ ರೈಲುಗಳಲ್ಲಿ ರೈಲು ನಿಲ್ದಾಣಗಳಲ್ಲಿ ಮತ್ತು ರೈಲ್ವೆಗೆ ಸೇರಿದ ಪ್ರದೇಶಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮಾಸ್ಕ್ ಧರಿಸುವುದು ಹಾಗೂ ಸ್ಯಾನಿಟೈಸರ್ ಬಳಕೆ ಮಾಡುವುದು ಕಡ್ಡಾಯವಾಗಿದೆ ಕೋವಿಡ್ ಸೋಂಕಿತರು ಸಾರ್ವಜನಿಕರು ಹೆಚ್ಚಿರುವ ನಿಲ್ಲಾಣಗಳಿಗೆ ಬರುವುದನ್ನು ನಿರ್ಬಂಧಿಸಿಕೊಳ್ಳಬೇಕು ಹಾಗೂ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡು ಇನ್ನೂ ವರದಿ ಬಾರದ ಪ್ರಯಾಣಿಕರು ಕೂಡ ಹೊರಗೆ ಬರಬಾರದು ಎಂದು ಸೂಚಿಸಲಾಗಿದೆ ಅಲ್ಲದೆ ರೈಲು ನಿಲ್ಲಾಣ ಹಾಗೂ ರೈಲುಗಳಲ್ಲಿ ಶುಚಿತ್ಲ ಕಾಪಾಡಿಕೊಳ್ಳಲು ಹೆಚ್ಚು ಒತ್ತು ಕೊಡಬೇಕು ಎಲ್ಲೆಂದರಲ್ಲಿ ಉಗುಳುವುದನ್ನು ಮಾಡಬಾರದು ಎಂದು ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಸ ಜಿಲ್ಡಾಡಳಿತಗಳಿಗೆ ನಿರ್ದೇಶನ ನೀಡಿದ್ದಾರೆ ವಿಜಯಪುರ ಬಾಗಲಕೋಟೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಉತ್ತರ ಕರ್ನಾಟಕ ಕರಾವಳಿ ಹಾಗೂ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ ಮಳೆ ಸಂಬಂಧಿತ ಯಾವುದೇ ಅನಾಹುತ ಸಂಭವಿಸದಂತೆ ಸೂಕ್ತ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿರುವುದಾಗಿ ಟ್ವೀಟ್ ಮೂಲಕ ಅವರು ತಿಳಿಸಿದ್ದಾರೆ ಈ ಮಧ್ಯೆ ಬಂಗಾಳ ಕೊಲ್ತಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಕಾರಣ ಕರ್ನಾಟಕದ ದಕ್ಷಿಣ ಹಾಗೂ ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇನ್ನೂ ಎರಡು ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಪೂ ಚನೆ ನೀಡಿದೆ ಕಲಬುರಗಿ ಜಿಲ್ಲೆಯಲ್ಲಿ ನಾಳೆವರೆಗೆ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಫೋಷಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿ ದಂಡೆಯಲ್ಲಿರುವ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಧಿಕಾರಿ ವಿ